ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ರಾಜ್ಯಸಭೆಯಲ್ಲಿಂದು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ಉತ್ತರ

ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪೆಯೊ ಮತ್ತು ಪ್ರಧಾನಮಂತ್ರಿ ಮೋದಿ ನಡುವೆ ದ್ವಿಪಕ್ವೀಯ ಸಂಬಂಧದ ಬಗ್ಗೆ ಚರ್ಚೆ

ವಿಶ್ವಸಂಸ್ಡೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸ್ಥಾನಕ್ಕಾಗಿ ಭಾರತದ ಉಮೇದುವಾರಿಕೆ ಏಷ್ಯಾ ಪೆಸಿಫಿಕ್ ಗುಂಪಿನ ದೇಶಗಳಿಂದ ಸರ್ವಾನುಮತದ ಬೆಂಬಲ

ಅಸ್ಸಾಂನಲ್ಲಿ ರಾಷ್ಟೀಯ ಪೌರತ್ವ ನೋಂದಣಿ ಹೆಚ್ಚುವರಿ ಕರಡು ಪಟ್ಲಿ ಇಂದು ಬಿಡುಗಡೆ

ಈ ವರ್ಷ ಸಬ್ಬಿದಿ ಇಲ್ಲದೆ ಎರಡು ಲಕ್ಷ ಯಾತ್ರಿಕರಿಂದ ಹಜ್ ಯಾತೆ ಸಂಸತ್ತಿನ ಅಧಿವೇಶನದ ಆರಂಭಕ್ಕೆ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಮಾಡಿದ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ರಾಜ್ಯಸಭೆಯಲ್ಲಿ ಈಗ ಚರ್ಚೆ ನಡೆಯುತ್ತಿದೆ ಭಾಷಣದಲ್ಲಿ ರಾಷ್ಟಪತಿಗಳು ಪ್ರಸ್ತಾಪಿಸಿದ ಹಲವು ವಿಷಯಗಳ ಬಗ್ಗೆ ಸದಸ್ಯರ ಪ್ರಶ್ನೆಗಳಿಗೆ ಚರ್ಚೆಯ ಕೊನೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರಿಸಲಿದ್ದಾರೆ ಲೋಕಸಭೆಯಲ್ಲಿ ನಿನ್ನೆ ರಾಷ್ಟಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ಚರ್ಚೆಯಾಗಿ ನಂತರ ಪ್ರಧಾನಮಂತ್ರಿಗಳು ಮಾತನಾಡಿದರು ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಜಾಗವಿಲ್ಲ ಭ್ರಷ್ಟಾಚಾರದ ವಿರುದ್ದ ತಮ್ಮ ಸರ್ಕಾರ ಹೋರಾಟವನ್ನು ಮುಂದುವರಿಸುತ್ತದೆ ಎಂದು ಬಲವಾಗಿ ಪ್ರತಿಪಾದಿಸಿದರು ದಶಕಗಳ ನಂತರ ದೇಶದ ಮತದಾರರು ಸ್ಪಷ್ಟವಾದ ಜನಾದೇಶದೊಂದಿಗೆ ಎನ್ಡಿಎ ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತಂದಿದ್ಲಾರೆ ಈ ಬಾರಿಯ ಲೋಕಸಭಾ ಚುನಾವಣೆ ಮತದಾರರು ದೇಶದ ಏಳಿಗೆಯ ಬಗ್ಗೆ ಕಾಳಜಿ ಹೊಂದಿದ್ದಾರೆ ಎನ್ನುವುದನ್ನು ಜಗತ್ತಿಗೆ ತೋರಿಸಿದೆ ಎಂದರು ನಂತರ ಲೋಕಸಭೆ ರಾಷ್ಟಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೆ ಅನುಮೋದನೆ ನೀದಿತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪೆಯೊ ನಿನ್ನೆ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು ಭಾರತ ಅಮೆರಿಕ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಉಭೆಯ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು ಕಾರ್ಯತಂತ್ರ ಸಹಭಾಗಿತ್ಲವನ್ನು ಮತ್ತಷ್ಟು ಬಲಪದಿಸುವ ಬಗ್ಗೆ ಪ್ರಮುಖ ಮಾತುಕತೆ ನಡೆಯಿತು

ಈ ನಡುವೆ ವಿದೇಶಾಂಗ ಸಚಿವ ಡಾ

ಜೈಶಂಕರ್ ಇಂದು ಮಧ್ಯಾಹ್ವ ಪಾಂಪೆಯೊ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಪರಸ್ಪರ ಹಿತಾಸಕ್ತಿಯ ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ವಿಷಯಗಳು ಪ್ರಸ್ತಾಪವಾಗಲಿವೆ

ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ತಾತ್ಕಾಲಿಕ ಉಮೇದುವಾರಿಕೆಯನ್ನು ವಿಶ್ವಸಂಸ್ಥೆಯ ಏಷ್ಯಾ ಪೆಸಿಫಿಕ್ ಗುಂಪಿನ ದೇಶಗಳು ಅವಿರೋಧವಾಗಿ ಬೆಂಬಲಿಸಿವೆ

ವಿಶ್ವಸಂಸ್ಥೆಗೆ ಭಾರತದ ಶಾಶ್ವತ ಪ್ರತಿನಿಧಿಯಾಗಿರುವ ಸೈಯದ್ ಅಕ್ಬರುದ್ದೀನ್ ತಮ್ಮ ಟ್ವಿಟರ್ ಸಂದೇಶದಲ್ಲಿ ಈ ಮಾಹಿತಿಯನ್ನು ನೀಡಿದ್ದಾರೆ

ಅಫ್ಟಾನಿಸ್ತಾನ ಬಾಂಗ್ಲಾದೇಶ ಚೀನಾ ಪಾಕಿಸ್ತಾನ ಕಾಂಬೋಡಿಯಾ ಇಂಡೋನೇಷ್ಯಾ ಇರಾನ್ ಜಪಾನ್ ಮಲೇಷಿಯಾ ಮಂಗೋಲಿಯಾ ಒಮಾನ್ ದಕ್ಷಿಣ ಕೊರಿಯಾ ಸೌದಿ ಅರೇಬಿಯಾ ಉಜ್ಬೇಕಿಸ್ತಾನ್ ಮತ್ತು ಪಪುವಾ ನ್ಯೂಗಿನಿ ಸೇರಿದಂತೆ ಹಲವು ಸದಸ್ಯ ದೇಶಗಳು ಭಾರತಕ್ಕೆ ಬೆಂಬಲ ವ್ಯಕ್ತಪಡಿಸಿವೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಉಪವಿಭಾಗದ ಬ್ರೆನ್ಪತ್ರಿ ಎಂಬ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳ ಜಂಟಿ ತಂಡ ಮತ್ತು ಭಯೋತ್ಬಾದಕರ ನಡುವೆ ಗುಂಡಿನ ಚಕಮಕಿ ಆರಂಭವಾಗಿದೆ ಇಂದು ಬೆಳಗ್ಗೆಯಿಂದ ನಡೆದಿರುವ ಈ ಚಕಮಕಿಯಲ್ಲಿ ಕನಿಷ್ಣ ಇಬ್ಬರು ಅಥವಾ ಮೂವರು ಉಗ್ರರನ್ನು ಸೆರೆಹಿಡಿಯಲಾಗಿದೆ ಎಂದು ಭದ್ರತಾ ಮೂಲಗಳು ಮಾಹಿತಿ ನೀಡಿವೆ ಹೆಚ್ಚಿನ ವಿವರಗಳನ್ನು ಎದುರು ನೋಡಲಾಗುತ್ತಿದೆ ಬಿಹಾರದ ಪಾಣ್ನಾದಲ್ಲಿ ಅಗಮ್ಕುವಾ ಪ್ರದೇಶದಲ್ಲಿ ಇಂದು ಬೆಳಗಿನಜಾವ ವೇಗವಾಗಿ ಚಲಿಸುತ್ತಿದ್ದ ಕಾರು ಪಾದಚಾರಿ ರಸ್ತೆಯಲ್ಲಿ ಮಲಗಿದ್ದವರ ಮೇಲೆ ಹರಿದು ಮೂವರು ಮಕ್ಕಳು ಮೃತಪಟ್ಟಿದ್ದು ಒಬ್ಬ ವ್ಯಕ್ತಿ ಗಾಯಗೊಂಡಿದ್ದಾರೆ ಆ ಪ್ರದೇಶದ ಸ್ಥಳೀಯರು ಘಟನೆಯ ವಿರುದ್ದ ತೀವ್ರ ಪ್ರತಿಭಟನೆ ನಡೆಸಿ ವಾಹನದ ಚಾಲಕನನ್ನು ಥಳಿಸಿದ್ದಾರೆ ಚಾಲಕ ಮದ್ಯಸೇವನೆ ಮಾಡಿ ವಾಹನ ಓದಿಸಿದ್ದರಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ

ಇದನ್ನು ರಾಷ್ಟೀಯ ವಿದ್ಯುನ್ಮಾನ ಆದಳಿತ ವಿಭಾಗ ಹಾಗೂ ಎಲೆಕ್ಟಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ವಿನ್ಯಾಸಗೊಳಿಸಿದೆ ಕಾಶ್ಟೀರ ಕಣಿವೆಯ ತಾಜಾ ಹವಾಮಾನ ಮುನ್ನೂಚನೆ ಆರೋಗ್ಯ ಸೇವೆಗಳ ಮಾಹಿತಿ ಸೇರಿದಂತೆ ಯಾತ್ರಿಕರಿಗೆ ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು ಇದು ಒದಗಿಸಲಿದೆ

ಕೇಂದ್ರ ಕೃಷಿ ಇಲಾಖೆಯ ಸಹಾಯಕ ಸಚಿವರಾದ ಕೈಲಾಶ್ ಚೌಧರಿ ಸಮಾವೇಶಕ್ಕೆ ಚಾಲನೆ ನೀಡಲಿದ್ದಾರೆ ದಕ್ಷಿಣ ಏಷ್ಯಾ ವಲಯದಲ್ಲಿ ಈ ಸಂಘದ ಸಮಾವೇಶ ನಡೆಯುತ್ತಿರುವುದು ಇದೇ ಮೊದಲು

ಬಿತ್ತನೆ ಬೀಜಗಳ ರಫ್ನ ಆಮದು ನೀತಿಗಳು ಹಾಗೂ ಗುಣಮಟ್ಟದ ಬೀಜೋತ್ವಾದನೆ ಹೆಚ್ಚಳ ಪ್ರಯತ್ನದಲ್ಲಿ ಹಲವು ತಂತ್ರಜ್ಞಾನಗಳ ಬಳಕೆ ಮತ್ತಿತರ ವಿಷಯಗಳನ್ನು ಕುರಿತು ಸಮಾವೇಶದಲ್ಲಿ ಚರ್ಚೆಯಾಗಲಿದೆ ಆಹಾರ ಭದ್ರತೆ ಮೊದಲಾದ ವಿಷಯಗಳಲ್ಲಿ ವಿಶ್ವ ಸಂಸ್ಥೆ ನಿಗದಿಪಡಿಸಿರುವ ಅಭಿವೃದ್ದಿ ಗುರಿಗಳ ಸಾಧನೆಯಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳ ಪಾತ್ರದ ಬಗ್ಗೆಯೂ ಸಮಾವೇಶದಲ್ಲಿ ವಿವರವಾಗಿ ಚರ್ಚಿಸಲಾಗುತ್ತದೆ ಅಸ್ಪಾಂನಲ್ಲಿ ರಾಷ್ಟೀಯ ಪೌರತ್ವ ನೋಂದಣಿ ಕರಡಿನ ಹೆಚ್ಚುವರಿ ಪಟ್ಟಿಯೊಂದನ್ನು ಇಂದು ಬೆಳಗ್ಗೆ ಪ್ರಕಟಿಸಲಾಗಿದೆ

ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡಲಾದ ಕರಡು ಪಟ್ಟಿಯಲ್ಲಿ ಈ ವ್ಯಕ್ತಿಗಳ ಹೆಸರುಗಳನ್ನು ಸೇರಿಸಲಾಗಿತ್ತಾದರೂ ಹಲವು ಕಾರಣಗಳಿಂದ ಅವರ ಅರ್ಹತೆಯನ್ನು ಅನುಮಾನಿಸಲಾಗಿತ್ತು ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಪಟ್ಟಿಯಲ್ಲಿ ಹೆಸರು ಸೇರಿಸದೇ ಇರುವ ವ್ಯಕ್ತಿಗಳಿಗೆ ವೈಯಕ್ತಿಕವಾಗಿ ಪತ್ರದ ಮೂಲಕ ಆ ಬಗ್ಗೆ ತಿಳಿಸಲಾಗುವುದು ಇದನ್ನು ಪ್ರಶ್ನಿಸುವುದಕ್ಕೆ ಅವರಿಗೆ ಅವಕಾಶ ನೀಡಲಾಗುವುದು ಪರಿಶೀಲನಾ ಅಧಿಕಾರಿಯೊಬ್ಬರು ಸೂಕ್ತ ವಿಚಾರಣೆ ನಡೆಸಿ ವಿಷಯವನ್ನು ಇತ್ಯರ್ಥಪಡಿಸಲಿದ್ದಾರೆ

ನಿನ್ನೆ ದೆಹಲಿಯಲ್ಲಿ ಹಜ್ ಯಾತ್ರಿಕರಿಗೆ ಹಮ್ಮಿಕೊಂಡಿದ್ದ ಮಾಹಿತಿ ಮತ್ತು ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಈ ವಿಷಯ ತಿಳಿಸಿದರು ಹಜ್ ಯಾತ್ರೆಗೆ ಸಬ್ಬಿಡಿಯನ್ನು ತೆಗೆದುಹಾಕಿದ್ದರೂ ಸಹ ಯಾತ್ರಿಕರ ಮೇಲೆ ಅನಗತ್ಯ ಆರ್ಥಿಕ ಹೊರೆ ಬೀಳುವುದಿಲ್ಲ ಎಂದರು

ಯಾತ್ರಿಕರ ಸುರಕ್ಷತೆ ಹಾಗೂ ಅವರಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ಕ್ವೆಗೊಂಡಿದೆ ಎಂದರು

ಬಾಂಗ್ಲಾದೇಶದಲ್ಲಿ ಸರ್ಕಾರಿ ನೌಕರಿಗೆ ಸೇರುವವರನ್ನು ಕಡ್ಡಾಯವಾಗಿ ಮಾದಕವಸ್ತು ಸೇವನೆ ಪರೀಕ್ಷೆಗೆ ಒಳಪಡಿಸಲು ಅಲ್ಲಿಯ ಸರ್ಕಾರ ನಿರ್ಧರಿಸಿದೆ ಬಾಂಗ್ಲಾ ಗ್ಬಹ ಸಚಿವ ಅಸಾದು ಜಮ್ಮಾನ್ ಖಾನ್ ಈ ವಿಷಯ ತಿಳಿಸಿದ್ದು ಸರ್ಕಾರದ ಈ ನಿರ್ಧಾರವನ್ನು ಹಂತಹಂತವಾಗಿ ಜಾರಿಗೊಳಿಸುವ ಪ್ರಸ್ತಾವಕ್ಕೆ ಸಚಿವ ಸಂಪುಟದಿಂದ ಈಗಾಗಲೇ ತಾತ್ವಿಕ ಅನುಮೋದನೆ ದೊರೆತಿದೆ ಎಂದರು ಮಾದಕವಸ್ತು ಸೇವನೆ ಚಟ ಹಾಗೂ ಕಳ್ಳಸಾಗಾಣ ವಿರುದ್ದದ ಅಂತಾರಾಷ್ಟೀಯ ದಿನದ ಸಂದರ್ಭದಲ್ಲಿ ನಿನ್ನೆ ಢಾಕಾದಲ್ಲಿ ನಡೆದ ಸುದ್ದಿಗೋಷ್ಣಿಯಲ್ಲಿ ಬಾಂಗ್ಲಾ ಸಚಿವರು ಮಾತನಾದಿದರು

ಈ ಬಾರಿ ಆರೋಗ್ಯಕ್ಕಾಗಿ ನ್ಯಾಯ ನ್ಯಾಯಕ್ಕಾಗಿ ಆರೋಗ್ಯ ಎನ್ನುವ ಘೋಷವಾಕ್ಯದೊಂದಿಗೆ ಮಾದಕ ವಸ್ತು ಸಮಸ್ಯೆಯನ್ನು ನಿರ್ವಹಿಸುವಲ್ಲಿ ಆರೋಗ್ಯ ಮತ್ತು ನ್ಯಾಯ ವ್ಯವಸ್ಥೆಗಳು ಒಂದೇ ನಾಣ್ಯದ ಎರಡು ಮುಖಗಳು ಎನ್ನುವುದನ್ನು ಪ್ರತಿಪಾದಿಸಲು ಉದ್ದೇಶಿಸಲಾಗಿದೆ